ನೀರು ಮತ್ತು ಹಸಿರು ಉಳಿಸುವ ಮೂಲಕ ನಾಡನ್ನು ಉಳಿಸಬೇಕಾಗಿದ್ದು ಈ ಬಗ್ಗೆ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ

ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ಭವಿಷ್ಯದ ಪೀಳಿಗೆಗಾಗಿ ಜಲಸಂರಕ್ಷಣೆ ಅಗತ್ಯ ಈ ವರ್ಷವನ್ನು ಜಲ ಸಂರಕ್ಷಣಾ ವರ್ಷವೆಂದು ಮುಖ್ಯಮಂತ್ರಿ ಫೋಷಿಸಿದ್ದಾರೆ ಜಲಾಮ್ಬತ ಯೋಜನೆ ಕೇವಲ ಗ್ರಾಮೀಣಾಭಿವೃದ್ದಿ ಇಲಾಖೆಗೆ ಸಂಬಂಧಿಸಿದ್ದಲ್ಲ ಪ್ರತಿಯೊಂದು ಇಲಾಖೆಯ ಸಿಬ್ಬಂದಿ ಹಾಗೂ ನಾಗರಿಕರು ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಜಲಸಂಪನ್ಮೂಲ ಸಚಿವ ಡಿ

ಸಣ್ಣ ನೀರಾವರಿ ಸಚಿವ ಸಿ

ಪುಟ್ಟರಾಜು ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾಜ್ಯ ಕಂದಾಯ ಇಲಾಖೆ ಮತ್ತು ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯ ನದುವೆ ಡ್ರೋನ್ ಆಧಾರಿತ ಭೂಮಿ ಮತ್ತು ಅಸ್ತಿ ಸರ್ವೆ ಸಂಬಂಧ ಇಂದು ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಆರಂಭಿಕ ಹಂತವಾಗಿ ತುಮಕೂರು ಹಾಸನ ಉತ್ತರಕನ್ನಡ ಬೆಳಗಾವಿ ರಾಮನಗರ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ವೆ ಕಾರ್ಯ ಆರಂಭವಾಗಲಿದೆ ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ತಿಳಿಸಿದ್ದಾರೆ

ಆರಂಭಿಕವಾಗಿ ಬೆಂಗಳೂರು ನಗರ ಸೇರಿದಂತೆ ಆರು ಜಿಲ್ಲೆಗಳು ಎರಡನೇ ಹಂತವಾಗಿ ವಿಜಯಪುರ ಕೊಡಗು ಧಾರವಾಡ ದಕ್ಷಿಣ ಕನ್ನಡ ಮೈಸೂರು ಗದಗ ದಾವಣಗೆರೆ ಮತ್ತು ಕಲಬುರಗಿ ಒಳಗೊಂಡಂತೆ ಎಂಟು ಜಿಲ್ಲೆಗಳಲ್ಲಿ ಡ್ರೋನ್ ಆಧಾರಿತ ಸರ್ವೆಕಾರ್ಯ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ರಾಜ್ಯದ ಇನ್ನುಳಿದ ಜಿಲ್ಲೆಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ಈಗಾಗಲೇ ಬೆಂಗಳೂರು ನಗರದ ಜಯನಗರ ನಾಲ್ಕನೇ ವಾರ್ಡ್ ಹಾಗೂ ರಾಮನಗರಗಳಲ್ಲಿ ಡ್ರೋನ್ ಆಧಾರಿತ ಪ್ರಾಯೋಗಿಕ ಸರ್ವೆ ಕಾರ್ಯ ನಡೆಸಲಾಗಿದೆ ಎಂದು ಇದೇ ವೇಳೆ ಅವರು ತಿಳಿಸಿದರು

ದಾವಣಗೆರೆ ಚಿತ್ರದುರ್ಗ ಟೆಲಿಕಾಂ ಜಿಲ್ಲೆಗೆ ಅಗತ್ಯವಿರುವ ಬಿಎಸ್ಎನ್ಎಲ್ ಮೊಬೈಲ್ ಟವರ್ ಮತ್ತು ಅವಶ್ಯ ಪರಿಕರಗಳನ್ನು ನೀಡುವ ಸಂಬಂಧ ಕೇಂದ್ರ ದೂರ ಸಂಪರ್ಕ ಸಚಿವರೊಂದಿಗೆ ಚರ್ಚಿಸುವುದಾಗಿ ಎಂದು ದಾವಣಗೆರೆ ಸಂಸದ ಜಿ

ಸಿದ್ದೇಶ್ವರ್ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ದೂರವಾಣಿ ಸಲಹಾ ಸಮಿತಿಯ ಸಭೆಯಲ್ಲಿ ಮಾತನಾದಿದ ಅವರು

ಜಿಲ್ಲೆಯ ಎಲ್ಲ ಗ್ರಾಮಪಂಚಾಯತಿಗಳಿಗೆ ಶೀಫ್ರವಾಗಿ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಲು ಇಲಾಖೆಯ ಅಧಿಕಾರಿಗಳಿಗೆ ಸಂಸದ ಜಿ

ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಾರ್ಚ್ ಲರಂದು ಹಾವೇರಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾಗವಹಿಸುತ್ತಿದ್ದು ರಾಜ್ಯ ಕಾಂಗ್ರೆಸ್ಸಿನಿಂದ ಭರದ ಸಿದ್ದತೆ ನಡೆದಿದೆ ಬೆಂಗಳೂರಿನಲ್ಲಿಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ಹಾವೇರಿ ಸಮಾವೇಶದ ಪೂರ್ವಸಿದ್ದತೆ ಸಭೆ ನಡೆಯಿತು ಸಭೆಯಲ್ಲಿ ಹುಬ್ಬಳ್ಳಿ ಧಾರವಾದ ಗದಗ ಹಾಗೂ ಹಾವೇರಿ ಜಿಲ್ಲೆಯ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು

ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಗಾಗಿ ಬೂತ್ ಮಟ್ಟದಿಂದ ಕಳೆದ ಎರಡು ಮೂರು ತಿಂಗಳಿಂದ ಸಿದ್ದತೆ ನಡೆಯುತ್ತಿದೆ